ಲೋಕಸಭಾ ಚುನಾವಣೆಗೆ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ

ನಾನು ಕೂಡ ಚೌಕಿದಾರ್ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ತಮ್ಮ ಬೆಂಬಲಿಗರಿಗೆ ಮನವಿ ಮಾಡಿರುವ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ಮತ್ತು ಸಾಮಾಜಿಕ ಕೆಡಕುಗಳ ವಿರುದ್ಧದ ಹೋರಾಟದಲ್ಲಿ ತಾವು ಏಕಾಂಗಿಯಲ್ಲ ಎಂಬುದಾಗಿ ತಿಳಿಸಿದ್ದಾರೆ ಇಂದು ಮಧ್ಯಾಕ್ನ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಉತ್ತರ ಪ್ರದೇಶದ ನಾಗಿನ ಮತ್ತು ಬಾಗ್ಪತ್ನಲ್ಲಿ ನಡೆಯುವ ಎರಡು ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಆಂಧ್ರಪ್ರದೇಶದ ಅನಂತಹುರ ಜಿಲ್ಲೆಯ ವಿಜಯವಾದ ಮತ್ತು ಕಲ್ಕಾಣದುರ್ಗದಲ್ಲಿ ನಡೆಯುವ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬೆಂಗಳೂರಿನಲ್ಲಿಯೂ ಏರ್ಪಡಿಸಿರುವ ರ್ಕಾಲಿಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ ಕಾಂಗ್ರೆಸ್ ಅಧ್ವಕ್ಷ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರದ ಜೊತೆಗೆ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರದಿಂದಲೂ ಸ್ಪರ್ಧಿಸಲಿದ್ದಾರೆ ದೆಹಲಿಯಲ್ಲಿಂದು ಪಕ್ಷದ ಹಿರಿಯ ನಾಯಕ ಎ

ಆ್ಯಂಟನಿ ಈ ವಿಷಯ ಪ್ರಕಟಿಸಿದ್ದಾರೆ

ನವದೆಹಲಿಯಲ್ಲಿ ಖಾಸಗಿ ಟಿ

ವಾಹಿನಿಯೊಂದು ಏರ್ಪಡಿಸಿದ್ದ

ಪವಾಮಾನ ಬದಲಾವಣೆ ಕ್ಷಿಪಣಿ ತಂತ್ರಜ್ಞಾನ ಆರ್ಥಿಕ ಅಪರಾಧಿಗಳು ಮತ್ತು ಭಯೋತ್ವಾದಕರ ವಿರುದ್ಧ ತ್ರಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಜಾಗತಿಕ ನಿಯಮಗಳನ್ನು ರೂಪಿಸುವಲ್ಲಿ ನವದೆಹಲಿ ಮಹತ್ವರ ಪಾತ್ರ ವಹಿಸುತ್ತಿದೆ ಎಂದು ಹೇಳಿದರು ಭಯೋತ್ವಾದಕರ ವಿರುದ್ಧ ಹೋರಾಟದಲ್ಲಿ ಭಾರತದ ಜೊತೆಗೆ ಜಗತ್ತು ನಿಂತಿದೆ ಭಾರತದ ವಿರುದ್ಧ ಪಾಕಿಸ್ತಾನ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಅಪಪ್ರಚಾರ ನಡೆಸುತ್ತಿತ್ತು ಆದರೆ ಈಗ ಭಾರತ ಅದನ್ನು ಸಮರ್ಥವಾಗಿ ಎದುರಿಸುತ್ತಿದೆ ಎಂದರು ಭ್ರಷ್ಟಾಚಾರ ತಡೆ ವಿದೇಶಗಳಲ್ಲಿರುವ ಕಪ್ಪು ಹಣ ತರಲು ಸರ್ಕಾರ ತೆಗೆದುಕೊಂಡಿರುವ ಹಲವು ತ್ರಮಗಳನ್ನು ಶ್ರಧಾನಮಂತ್ರಿ ವಿವರಿಸಿದರು

ನೌತೆರಾ ವಲಯದಲ್ಲಿ ಪಾಕಿಸ್ತಾನ ಪಡೆಗಳು ಮೋರ್ಟಾರ್ ಮತ್ತು ಸಣ್ಣ ತಸ್ತಾಸ್ತಗಳ ಮೂಲಕ ದಾಳಿ ನಡೆಸಿವೆ ಎಂದು ರಕ್ಷಣ ಇಲಾಖೆ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ದೇವೇಂದರ್ ಆನಂದ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಭಾರತೀಯ ಪಡೆಗಳು ಕೂಡ ಪರಿಣಾಮಕಾರಿ ಪ್ರತಿ ದಾಳ ನಡೆಸಿವೆ

ಈಗಲೂ ಮುಂದುವರಿದಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಪೂಂಚ್ ಜಿಲ್ಲೆಯ ಮಾನ್ಕೋಟೆ ಮತ್ತು ಕೃಷ್ಣಘಾಟ ವಲಯದಲ್ಲಿ ಪಾಕಿಸ್ತಾನ ಸೇನೆ ನಿನ್ನೆ ನಡೆಸಿದ ದಾಳಿಯಲ್ಲಿ ಓರ್ವ ನಾಗರೀಕ ಗಾಯಗೊಂಡಿದ್ದರು

ಮೂರು ರಾಷ್ಷಗಳ ಪ್ರವಾಸದ ಕೊನೆಯ ಚರಣದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಚಿಲಿ ದೇಶ ತಲುಪಿದ್ದಾರೆ ಕಳೆದ ರಾತ್ರಿ ಸ್ಲಾಂಟಿಯೊಗೊ ವಿಮಾನ ನಿಲ್ಲಾಣಕ್ಕೆ ಬಂದಿಳಿಯುತ್ತಿದ್ದಂತೆಯೇ ಚಿಲಿ ಪ್ರತಿನಿಧಿಗಳು ಹಾಗೂ ಭಾರತೀಯ ರಾಯಬಾರಿ ಕಚೇರಿ ಅಧಿಕಾರಿಗಳು ರಾಷ್ಟಪತಿ ಅವರಿಗೆ ಭವ್ತ ಸ್ವಾಗತ ನೀಡಿದರು ಮೂರು ದಿನಗಳ ಕಾಲ ಚಲಿಯಲ್ಲಿ ತಂಗಲಿರುವ ಕಾಮನಾಥ್ ಕೋವಿಂದ್ ಅವರು ಆ ದೇಶದ ನಾಯಕರ ಜತೆ ಪರಸ್ವರ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಮಾತುಕತೆ ನಡೆಸುವರು

ಉದ್ವಿಮೆದಾರರ ಜತೆಗಿನ ಸಭೆಯಲ್ಲಿ ಭಾಗವಹಿಸಲಿರುವ ರಾಷ್ಟಪತಿ ಚಲಿ ವಿಶ್ವವಿದ್ದಾಲಯದ ಯುವ ವಿಜ್ಞಾನಿಗಳೊಂದಿಗೆ ಸಂವಾದ ನಡೆಸುವರು

ವಿಮಾನಗಳ ಖರೀದಿ ಮಾರಾಟ ವ್ಯವಹಾರದಲ್ಲಿ ಆಕ್ರಮ ಎಸಗಿದ ಆರೋಪಕ್ಕೆ ಸಂಬಂಧಿಸಿದಂತೆ ಆರೋಪಿ ದೀಪಕ್ ತಲ್ನಾರ್ಗೆ ಸೇರಿದ ನವದಹಲಿಯಲ್ಲಿನ ಹಾಲಿಡೇ ಇನ್ ಹೊಟೇಲ್ ಅನ್ನು ನಿನ್ನೆ ಜಾರಿನಿರ್ದೇಶನಾಲಯದ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ

ರಾಷ್ಷೀಯ ವಾರ್ಷಿಕ ಗ್ರಾಮೀಣ ನೈರ್ಮಲ್ಲ ಸಮೀಕ್ಷೆ ಬಗ್ಗೆ ಮಾಧ್ಯಮಗಳಲ್ಲಿ ಬಂದಿರುವ ವರದಿ ಸರಿಯಾದುದ್ದಲ್ಲ ಎಂದು ಕೇಂದ್ರ ಕುಡಿಯುವ ನೀರು ಮತ್ತು ನೈರ್ಮಲ್ಲ ಖಾತೆ ಸಚಿವಾಲಯ ಸ್ವಷ್ಷಪಡಿಸಿದೆ ಈ ವರದಿಗಳು ದಾರಿ ತಪ್ಪಿಸುವಂಥದ್ನು ಮತ್ನು ಪಕ್ಷಪಾತದಿಂದ ಕೂಡಿದೆ ಎಂದು ಸಚಿವಾಲಯ ಹೇಳಿದೆ

ಪ್ರತಿ ಗ್ರಾಮದ ಪ್ರತಿ ಮನೆಯನ್ನು ಸಮೀಕ್ಷೆಗೆ ಒಳಪಡಿಸಲಾಗಿದೆ ಅಂಕಿ ಅಂಶಗಳು ಮತ್ತು ನೈರ್ಮಲ್ಹ ಕ್ಷೇತ್ರದ ತಜ್ಞರನ್ನೊಳಗೊಂಡ ಸ್ವತಂತ್ರ ಪರಿಣಿತರ ತಂಡದಿಂದ ಅನುಮೋದನೆಗೊಂಡ ಸಮೀಕ್ಷಾ ಪದ್ದತಿಯನ್ನು ಈ ಸಮೀಕ್ಷೆಯಲ್ಲಿ ಬಳಸಲಾಗಿದೆ ಎಂದು ಸಚಿವಾಲಯ ಸ್ಪಷ್ಷಪಡಿಸಿದೆ

ಮುಕ್ತಾಯ